ವಿದೇಶಾಂಗ ವ್ಲವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ದೆಹಲಿಯಲ್ಲಿ ಮಾಧ್ದಮಗಳಿಗೆ ಈ ವಿಷಯ ತಿಳಿಸಿದರು

ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ನಾಳೆಯಿಂದ ಎರಡು ದಿನಗಳ ಕಾಲ ಭೂತಾನ್ಗೆ ಭೇಟ ನೀಡಲಿದ್ದಾರೆ ಎಂದು ರವೀಶ್ ಕುಮಾರ್ ತಿಳಿಸಿದರು ಜ್ಲೆ ಶಂಕರ್ ಅವರು ತಮ್ನ ಭೇಟಿಯ ವೇಳೆ ಭೂತಾನ್ ಪ್ರಧಾನಮಂತ್ರಿ ಲೊಟೆ ಷೆರಿಂಗ್ ಮತ್ತು ಆ ದೇತದ ವಿದೇಶಾಂಗ ಸಚಿವ ತಂಡಿ ದೋರ್ಜಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ

ಎರಡನೇ ಬಾರಿಗೆ ಪ್ರಧಾನಿಯಾದ ನಂತರ ಮೋದಿ ಅವರ ಮೊದಲ ವಿದೇಶ ಭೇಟಿ ಇದಾಗಿದೆ ಭಾರತ ಮತ್ತು ಮಾಲ್ಲೀವ್ಸ್ ನಡುವೆ ಉನ್ನತಮಟ್ಲದ ವಿನಿಮಯಗಳು ಹೊಸ ವೇಗ ಪಡೆಯುವ ನಿಟ್ಲನಲ್ಲಿ ಈ ಭೇಟ ಮಹತ್ತದ್ದಾಗಿದೆ ದ್ವಿಪಕ್ಷೀಯ ಸಂಬಂಧಗಳಲ್ಲಿನ ಇತ್ತೀಚನ ಬೆಳವಣಿಗೆಗಳನ್ನು ಪರಾಮರ್ತಿಸಲು ಪ್ರಧಾನಿ ಅವರ ಭೇಟ ಸುಸಂದರ್ಭವಾಗಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ತಿಳಿಸಿದ್ದಾರೆ

ಭಾರತ ನೆರೆ ದೇಶಗಳ ಜೊತೆಗೆ ಬಾಂಧವ್ದ ವೃದ್ದಿಗೆ ಆದ್ದತೆ ನೀಡಿರುವುದನ್ನು ಪ್ರಧಾನಮಂತ್ರಿಯವರ ಮಾಲ್ದೀವ್ಗೆ ಮತ್ತು ಶ್ರೀಲಂಕಾ ಭೇಟಿ ಪ್ರತಿಬಿಂಬಿಸಲಿದೆ ಎಂದು ಅವರು ಹೇಳಿದ್ದಾರೆ

ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಪ್ರಕಟಿಸಿರುವ ಮೂರನೇ ಹಣಕಾಸು ನೀತಿ ಇದಾಗಿದ್ದು ಮುಂಬೈನಲ್ಲಿ ನಡೆದ ಸಭೆಯಲ್ಲಿ ಅವರು ಈ ವಿವರಗಳನ್ನು ನೀಡಿದರು

ಗವರ್ನರ್ ಅಧ್ಯಕ್ಷತೆಯ ಸಮಿತಿ ಹಣಕಾಸು ಸದೃಢತೆ ಕಾಪಾಡಿಕೊಳ್ಳುವ ತನ್ನ ನಿರ್ಧಾರವನ್ನು ಬದಲಾಯಿಸಿಕೊಳ್ಳುತ್ತಲೇ ಇದೆ

ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ವಕ್ತಾರ ಪವನ್ ಬೇರಾ ಶಾಸಕರು ಪಕ್ಷಾಂತರಗೊಂಡಿರುವುದು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ಟಆರ್ಎಸ್ ತಿರಸ್ತರಿಸಿ ಈ ಶಾಸಕರನ್ನು ಕಾಂಗ್ರೆಸ್ ಪಕ್ಷದಿಂದ ಜನರು ಆಯ್ಲೆ ಮಾಡಿದ್ದರು ಇದು ಜನಾದೇತದ ವಿರುದ್ದದ ತೀರ್ಮಾನವಾಗಿದೆ ಹಣ ಮತ್ತು ತೋಳ್ಲದಿಂದ ಪಕ್ಷದ ಶಾಸಕರನ್ನು ಸೆಳೆಯಲಾಗಿದೆ ಎಂದು ಆರೋಪಿಸಿದ್ದಾರೆ

ವಾಣಿಜ್ಯ ಪ್ರಕ್ರಿಯೆಗಳು ಮತ್ತಷ್ಟು ವೇಗ ಪಡೆಯಲು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಕೃತಕಬುದ್ಧಿಮತ್ತ ಬಳಸಿಕೊಳ್ಳಬಹುದಾದ ಸಾಧ್ಯತೆಯ ಬಗ್ಗೆ ವಿಜ್ವಾನಿಗಳು ಹಾಗೂ ಸಂಶೋಧಕರು ಅನ್ವೇಷಿಸಬೇಕು ಎಂದು ಉಪರಾಷ್ವಪತಿ ಎಂ ವೆಂಕಯ್ಯ ನಾಯ್ಡು ಕರೆ ನೀಡಿದ್ದಾರೆ ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಇಂದು ಕೃತಕಬುದ್ದಿಮತ್ತೆ ಕುರಿತ ಒಂದು ದಿನದ ಸಮಾವೇಶದಲ್ಲಿ ಅವರು ಮಾತನಾಡಿದರು ಅಪ್ರತಿಮ ಯೋಧ ಮಹಾರಾಣ ಪ್ರತಾಪ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಪ್ರಧಾನಿ ಅವರು ಮಹಾರಾಣ ಪ್ರತಾಪ್ ಜೀವನ ಧೈರ್ಯದ ದ್ಯೋತಕವಾಗಿದ್ದು ಅವರ ಆತ್ಮಗೌರವ ಮತ್ತು ಶೌರ್ಯ ದೇಶದ ಪ್ರತಿಯೊಬ್ಬರಿಗೂ ಸದಾ ಸ್ಫೂರ್ತಿಯಾಗಿರುತ್ತದೆ ಎಂದು ಹೇಳಿದ್ದಾರೆ

ದೆಹಲಿಯಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ದೆಹಲಿ ಸರ್ಕಾರ ಈ ಕುರಿತಂತೆ ಯಾವುದೇ ಪ್ರಸ್ತಾವನೆ ಕಳುಹಿಸಿಲ್ಲ ಯೋಜನೆ ಪ್ರಕಟಿಸುವ ಮೊದಲು ಪ್ರಸ್ತಾವನೆ ರೂಪಿಸಬೇಕು ಆದರೆ ಪ್ರಸ್ತಾವನೆ ರೂಪಿಸುವ ಮೊದಲೇ ಯೋಜನೆ ಪ್ರಕಟಿಸಲಾಗಿದೆ ದೆಹಲಿ ಮೆಟ್ರೋ ನಿಗಮಕ್ಕೂ ಈ ಕುರಿತ ಪ್ರಸ್ತಾವನೆ ಸಲ್ಲಿಕೆಯಾಗಿಲ್ಲ ಎಂದರು

ದೆಹಲಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಸಚಿವರು ಈ ಅಭಿಯಾನದಲ್ಲಿ ನೀರಿನ ಮರುಬಳಕೆ ವಿಧಾನ ಅನುಪಯುಕ್ತ ನೀರಿನ ಶುದ್ವೀಕರಣ ಶೌಚಾಲಯದ ಅನುಪಯುಕ್ತ ನೀರಿನ ನಿರ್ವಹಣೆ ಅಂಶಗಳನ್ನು ಕೇಂದ್ರೀಕರಿಸಲಾಗಿದೆ ಎಂದು ತಿಳಿಸಿದರು ಸ್ವಚ್ಛತೆ ವಿಷಯದಲ್ಲಿ ಮತ್ತಷ್ಟು ಸಮರ್ಥ ಬದಲಾವಣೆಗಾಗಿ ಪ್ರತಿ ವರ್ಷ ಸ್ವಚ್ಛ ಸರ್ವೇಕ್ಷಣೆಯನ್ನು ಮರು ವಿನ್ಯಾಸಗೊಳಿಸಲಾಗುತ್ತಿದೆ ಎಂದರು ಆದರೆ ಸರ್ವೇಕ್ಷಣೆಗಿಂತ ಕೆಲವೇ ದಿನಗಳ ಮುಂಚೆ ನಗರಗಳು ತನ್ನಷ್ಟಕ್ಕೆ ತಾನೆ ಸ್ವಚ್ಛಗೊಳ್ಳುತ್ತವೆ ನಂತರದ ದಿನಗಳಲ್ಲಿ ಮತ್ತೆ ಕಲುಷಿತಗೊಳ್ಳುತ್ತದೆ ಎಂಬ ಅಂಶವನ್ನು ಸಹ ಗಮನಿಸಲಾಗಿದೆ

ಈ ಅಭಿಯಾನದ ಉದ್ದೇಶ ನಗರದ ಸ್ವಚ್ಛತೆಯ ನಿರಂತರ ಮೌಲ್ಯಮಾಪನವಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ

ಈ ಬಗ್ಗೆ ಅಧಿಕೃತ ಹೇಳಿಕೆ ನೀಡಿರುವ ಕೇಂದ್ರ ಆರೋಗ್ಯ ಸಚಿವಾಲಯ ರಾಷ್ಷೀಯ ವೈರಾಣುಶಾಸ್ತ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದ ಮಾದರಿಯಲ್ಲಿ ನಿಫಾ ವೈರಸ್ ಧೃಡಪಟ್ಟಲ್ಲ ಎಂದು ಹೇಳಿದೆ ಈ ಸಾಂಕ್ರಾಮಿಕ ರೋಗದ ಪತ್ತೆ ಮತ್ತು ಪರಾಮರ್ತೆಗಾಗಿ ಕೇಂದ್ರ ಸರ್ಕಾರ ಆರು ಸದಸ್ಥರ ತಂಡವನ್ನು ಕೇರಳಕ್ಕೆ ಈಗಾಗಲೇ ಕಳುಹಿಸಿದೆ ಕೇರಳದಲ್ಲಿನ ಪರಿಸ್ತಿತಿ ನಿಯಂತ್ರಣದಲ್ಲಿದೆ ಮತ್ತು ಜನತೆ ಯಾವುದೇ ಕಾರಣಕೂ ಆತಂಕಪಡುವ ಅಗತ್ಯವಿಲ್ಲ ಎಂದು ಕೇಂದ್ರ ಆರೋಗ್ಲ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ ಆಹಾರ ಪದಾರ್ಥಗಳನ್ನು ಪ್ಲಾಸ್ತಿಕ್ ಪೊಟ್ಲಣದಿಂದ ನಿರ್ಬಂಧಿಸುವ ಕುರಿತಂತೆ ಮತ್ತಷ್ಟು ನಿಯಮಾವಳಗಳ ಅಗತ್ವವಿದೆಯೇ ಎಂಬ ಕುರಿತು ಪರಿಶೀಲಿಸಲು ರಾಷ್ವೀಯ ಹಬರು ನ್ಯಾಯಾಧೀಕರಣ ತಜ್ಞರ ಸಮಿತಿಯೊಂದನ್ನು ರಚಿಸಿದೆ ನ್ನಾಯಾಧೀಕರಣ ಅಧ್ಯಕ್ಷ ನ್ಯಾಯಮೂರ್ತಿ ಆದರ್ಶ್ ಕುಮಾರ್ ಗೋಯಲ್ ನೇತೃತ್ವದ ಪೀಠ ಈ ಸಮಿತಿಯನ್ನು ರಚಿಸಿದ್ದು ಇದರಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕೇಂದ್ರ ಮಾಲಿನ್ಯ ನಿಯಂತ್ರಣಾ ಮಂಡಳಿ ಹಾಗೂ ಆರೋಗ್ಯ ಸೇವೆಗಳ ನಿರ್ದೇಶನಾಲಯದ ಪ್ರತಿನಿಧಿಗಳು ಒಳಗೊಂಡಿರುತ್ತಾರೆ ಈ ಸಮಿತಿ ತನ್ನ ವರದಿಯನ್ನು ಇ ಮೇಲ್ ಮೂಲಕ ಮೂರು ತಿಂಗಳ ಒಳಗೆ ಸಲ್ಲಿಸಲಿದೆ ಪ್ಲಾಸ್ಟಿಕ್ ಬಾಟಲಿ ಮತ್ತು ಬಹುಪದರದ ಪ್ಲಾಸ್ಟಿಕ್ ಪೊಟ್ಟಣಗಳ ಬಳಕೆ ನಿಷೇಧಿಸುವಂತೆ ಕೋರಿ ಎನ್ಜಿಟ ಸಂಸ್ಥೆಯೊಂದು ಸಲ್ಲಿಸಿದ್ದ ಮನವಿ ಅರ್ಜಿಯ ವಿಚಾರಣೆಯನ್ನು ನ್ಯಾಯಾಧೀಕರಣ ನಡೆಸಿದೆ

ವಿಕ್ವಮಟ್ಟದಲ್ಲಿ ಭಾರತದ ಸ್ಥಾನಮಾನ ಹೆಚ್ಚಾಗಿರುವುದನ್ನು ಬಹುತೇಕ ಜನರಿಗೆ ಅರಿವಾಗಿದೆ ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವ ಡಾ

ದೆಹಲಿಯಲ್ಲಿಂದು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಸಚಿವರು ಕಳೆದ ಐದು ವರ್ಷಗಳಲ್ಲಿ ಪರಿವರ್ತನೆಯ ನಿರೀಕ್ಷೆಗಳು ಬಲಗೊಂಡಿವೆ ಭಾರತದ ಆರ್ಥಿಕ ಪ್ರಗತಿ ವೃದ್ದಿಸುತ್ತಿರುವುದರಿಂದ ನೆರೆಯ ದೇಶಗಳ ಬೆಳವಣಿಗೆಗೆ ಪೂರಕವಾಗಲಿದೆ ಈ ನಿಟ್ಟನಲ್ಲಿ ನೆರೆಯ ದೇಶಗಳಿಂದಲೂ ಸಹಕಾರ ಅಗತ್ಯವಾಗಿದೆ ಪಾಲುದಾರಿಕೆ ಮತ್ತು ಕಾರ್ಯವ್ಯವಸ್ಥೆಗಳನ್ನು ಸೃಷ್ಟಿಸಲು ಭಾರತೀಯ ವಿದೇಶಾಂಗ ನೀತಿಯ ಮೇಲೆ ದೊಡ್ಡ ಹೊಣೆಗಾರಿಕೆ ಇದೆ ಇದರಿಂದ ದೇಶದ ಹೊರಗೆ ಭಾರತೀಯ ಉದ್ಭಮಗಳು ವಿಸ್ತರಿಸುವುದಕ್ಕೆ ನೆರವಾಗಲಿದೆ ಎಂದರು

ಪ್ರೇಮ್ಜೀ ಅವರು ವಿಷ್ರೋ ಮಂಡಳಿಯ ಕಾರ್ಯಕಾರಿಯಲ್ಲದ ನಿರ್ದೇಶಕರಾಗಿ ಮತ್ತು ಸ್ಥಾಪಕ ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ ಎಂದು ಸಂಸ್ಥೆ ತಿಳಿಸಿದೆ ಮಂಡಳಿಯ ಸದಸ್ನರಾಗಿರುವ ಶ್ರೇಮ್ಜೀ ಅವರ ಮಗ ರಿಷಾದ್ ಶ್ರೇಮ್ಜೀ ಸಂಸ್ನೆಯ ಕಾರ್ಯಕಾರಿ ಅಧಕ್ಷರಾಗಿ ನೇಮಕವಾಗಿದ್ದಾರೆ ಭವಿಷ್ಣದಲ್ಲಿ ಅಂತಾರಾಷ್ಷೀಯ ಟೂರ್ನಿಗಳನ್ನು ಆಯೋಜಿಸುವುದಕ್ಕೆ ಭಾರತವನ್ನು ನಿಷೇಧಿಸಿರುವ ಅಂತಾರಾಷ್ಷೀಯ ಒಲಿಂಪಿಕ್ ಸಮಿತಿ ತೆಗೆದುಕೊಂಡಿರುವ ತೀರ್ಮಾನದ ಬಗ್ಗೆ ಕೇಂದ್ರ ಸರ್ಕಾರ ಪರಿಶೀಲಿಸಲಿದೆ ಅಂತಾರಾಷ್ಷೀಯ ಟೂರ್ನಿಗಳನ್ನು ಆಯೋಜಿಸುವುದರಿಂದ ಭಾರತ ವಂಚಿತವಾಗದಂತೆ ಸರ್ಕಾರ ಎಲ್ಲ ಅಗತ್ತ ಕ್ರಮಗಳನ್ನು ತೆಗೆದುಕೊಳ್ಳಲಿದೆ ಕಳೆದ ಫೆಬ್ರವರಿಯಲ್ಲಿ ಅಂತಾರಾಷ್ಷೀಯ ಒಲಿಂಪಿಕ್ ಸಂಸ್ಹೆ ನಿಷೇಧ ಕುರಿತ ತೀರ್ಮಾನವನ್ನು ತೆಗೆದುಕೊಂಡಿತ್ತು

ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಭೀಲ್ಡಿಂಗ್ ಆಯ್ಲೆ ಮಾಡಿಕೊಂಡಿತು

ವೆಸ್ಟ್ ಇಂಡೀಸ್ ಮತ್ತು ಆಸ್ಟೇಲಿಯಾ ಎರಡೂ ತಂಡಗಳು ತಮ್ಮ ಆರಂಭಿಕ ಪಂದ್ಚಗಳನ್ನು ಗೆದ್ದುಕೊಂಡಿದ್ದು